ರಾಷ್ಷೀಯ ಪಂಚಾಯತ್ ದಿನದ ಅಂಗವಾಗಿ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗಳೊಂದಿಗೆ ನಾಳೆ ಪ್ರಧಾನಮಂತ್ರಿ ಸಂವಾದ

ಈ ತಿದ್ದುಪಡಿಯಿಂದಾಗಿ ಆರೋಗ್ಯ ರಕ್ಷಣಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದರೆ ಅದು ಗಂಭೀರ ಅಪರಾಧವಾಗುತ್ತದೆ ಮತ್ತು ಜಾಮೀನುರಹಿತ ಗುರುತರ ಆರೋಪ ಎಂದು ಪರಿಗಣಿಸಲ್ಪಡುತ್ತದೆ ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಸುಗ್ರೀವಾಜ್ಞೆ ಜಾರಿಗೊಳಿಸಲು ತೀರ್ಮಾನ ಕೈಗೊಂಡಿತ್ತು ಪ್ರಸ್ತುತ ದೇಶದಲ್ಲಿ ಕೋವಿಡ್ ನಿಯಂತ್ರಣ ನಿಟ್ಟನಲ್ಲಿ ಹೋರಾಡುತ್ತಿರುವ ವೈದ್ದರು ನರ್ಸ್ಗಳು ಆಶಾ ಕಾರ್ಯಕರ್ತರು ಮತ್ತಿತರ ಆರೋಗ್ಯ ರಕ್ಷಣಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ಪ್ರಕರಣಗಳು ದೇಶದ ಹಲವೆಡೆ ನಡೆದ ಹಿನ್ನೆಲೆಯಲ್ಲಿ ಅಂತಹ ಫಟನೆಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಸುಗ್ರೀವಾಜ್ಞೆ ಜಾರಿಗೊಳಿಸಲು ತೀರ್ಮಾನಿಸಿತು

ಅದೇ ರೀತಿ ಆರೋಗ್ಯ ರಕ್ಷಣಾ ಕಾರ್ಯಕರ್ತರ ವಾಹನ ಅಥವಾ ಕ್ಷಿನಿಕ್ಗಳಿಗೆ ಹಾನಿ ಮಾಡಿದರೆ ಹಾನಿಯ ಎರಡು ಪಟ್ಟು ವೆಚ್ಚವನ್ನು ಆರೋಪಿ ಭರಿಸಬೇಕಾಗುತ್ತದೆ ಎಂದು ಅವರು ಹೇಳಿದರು ಆರೋಗ್ಲ ರಕ್ಷಣೆ ಕಾರ್ಯಕರ್ತರ ಸುರಕ್ಷತೆಗೆ ಸುಗ್ರೀವಾಜ್ಞೆಗೆ ಅನುಮೋದನೆ ನೀಡಿರುವ ಕೇಂದ್ರ ಸಂಪುಟದ ನಿರ್ಧಾರವನ್ನು ಭಾರತೀಯ ವೈದ್ಯಕೀಯ ಸಂಘ ಸ್ವಾಗತಿಸಿದೆ ಐಎಂಎ ಅಧ್ಯಕ್ಷ ಡಾ ರಾಜನ್ ಶರ್ಮ ಸುಗ್ರೀವಾಜ್ಞೆ ಹೊರಡಿಸಿರುವುದನ್ನು ಪ್ರಶಂಸಿಸಿ ಕೊಟ್ಟ ಮಾತನ್ನು ಈಡೇರಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಅವರಿಗೆ ಧನ್ಲವಾದ ಸಲ್ಲಿಸಿದ್ದಾರೆ ಐಎಂಎದ ಮಹಾರಾಷ್ಷ ಘಟಕ ಕೂಡ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದೆ

ಪವನ್ ಹನ್ಸ್ ಲಿಮಿಟೆಡ್ ಸೇರಿದಂತೆ ಹೆಲಿಕಾಫ್ಟರ್ ಸೇವೆಗಳ ಮೂಲಕ ಜಮ್ಮ ಕಾಶ್ಮೀರ ಲಡಾಕ್ ದ್ವೀಪ ಪ್ರದೇಶಗಳು ಹಾಗೂ ಈತಾನ್ನ ರಾಜ್ಯಗಳಿಗೆ ವ್ಯೆದ್ಧಕೀಯ ಸರಕು ಹಾಗೂ ರೋಗಿಗಳನ್ನು ಸಾಗಿಸಿವೆ

ದೇಶೀಯ ಸರಕು ಸಾಗಾಣಿಕೆ ವಿಮಾನ ಸಂಸ್ಥೆಗಳಾದ ಸ್ವೈಸ್ ಜೆಟ್ ಬ್ಲೂ ಡರ್ಟ್ ಹಾಗೂ ಇಂಡಿಗೋ ವಾಣಿಜ್ವ ಆಧಾರದ ಮೇಲೆ ಸರಕು ಸಾಗಾಣಿಕೆ ಕಾರ್ಯಾಚರಣೆ ನಡೆಸಿದೆ

ಈ ವಿಮಾನಗಳು ವೈದ್ಯಕೀಯ ಸರಕುಗಳನ್ನು ಉಚಿತವಾಗಿ ಸಾಗಾಣಿಕೆ ಮಾಡಿವೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಬ್ರಿಟನ್ ಶ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾ ಪ್ರಧಾನ ಮಂತ್ರಿ ಜಸ್ಸಿನ್ ಟ್ರಾಡೊ ಜರ್ಮನಿ ಚಾನ್ಸೆಲರ್ ಏಂಜಿಲಾ ಮರ್ಕಲ್ ಮೆಕ್ಕಿಕೊದ ಲೋಷೇಜ್ ಓಬ್ರಾಡರ್ರಂತಹ ಜಾಗತಿಕ ನಾಯಕರಿಗಿಂತಲೂ ಮೋದಿ ಅವರ ಜನಪ್ರಿಯತೆ ಹೆಚ್ಗಳಗೊಂಡಿದೆ

ಕೊರೊನಾ ಹಿನ್ನಲೆಯಲ್ಲಿ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕರಾವಳಿ ಸೇರಿದಂತೆ ರಾಜ್ಯದ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಅಗತ್ನ ಕ್ರಮ ಕೈಗೊಳ್ಳಲಿದೆ ಎಂದು ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂಬೈ ಸೇರಿದಂತೆ ಹೊರರಾಜ್ಲ ಹೊರದೇಶಗಳಲ್ಲಿ ಲಾಕ್ಡೌನ್ ನಿಯಮಗಳಿಂದ ಸಂಕಪ್ಪಕ್ಕೆ ಅನೇಕ ಕನ್ನಡಿಗರು ಸಿಕ್ಕೊಂಡಿದ್ದಾರೆ ಎಂಬ ಮಾಹಿತಿ ಸರ್ಕಾರದ ಗಮನಕ್ಕೆ ಬಂದಿದೆ ಅವರಿಗೆ ಅಗತ್ಯ ರಕ್ಷಣೆ ಮತ್ತು ಅವರ ಯೋಗ ಕ್ಷೇಮ ವಿಚಾರಿಸಲು ಮತ್ತು ಅವರ ಸಹಾಯಕ್ಕಾಗಿಯೇ ಸಹಾಯವಾಣಿ ಸ್ವಾಪಿಸಲು ಮುಖ್ಯಮಂತ್ರಿ ಹಾಗೂ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸಚಿವರು ತಿಳಿಸಿದರು

ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ತಿ ಸೊಮೇಶ್ ಕುಮಾರ್ ಈ ಸಂಬಂಧ ನಿನ್ನೆ ಅಧಿಸೂಚನೆ ಹೊರಡಿಸಿದ್ದಾರೆ ಕೊರೋನಾ ಪಾಸಿಟವ್ ವ್ಯಕ್ತಿಗಳ ಪ್ರಾಥಮಿಕ ಸಂಪರ್ಕಕ್ಕೆ ಒಳಪಟ್ಟವರನ್ನು ಮಾತ್ರ ಕ್ವಾರಂಟ್ಯೆನ್ ಕೇಂದ್ರಗಳಿಗೆ ಒಳಪಡಿಸಬೇಕು

ಅಂಥವರನ್ನು ಗುರುತಿಸಿ ಮುದ್ರೆ ಹಾಕಿ ಅವರ ಮನೆಗಳಲ್ಲಿ ಕಠಿಣ ಹೋಂ ಕ್ನಾರಂಟೈನ್ಗೆ ಒಳಪಡಿಸಿ ಅವರ ಮೇಲೆ ದೈನಂದಿನ ನಿಗಾ ವಹಿಸಬೇಕು ಎಂದು ಹೇಳಲಾಗಿದೆ

ಇದೇ ವೇಳೆ ಪ್ರಧಾನಮಂತ್ರಿ ಸಮಗ್ರ ಇ ಗಾಮ ಸ್ವರಾಜ್ ಮೋರ್ಟಲ್ ಮತ್ತು ಮೊಬ್ಲೆಲ್ ಆಪ್ ಅನ್ನು ಬಿಡುಗಡೆ ಮಾಡುವರು

ಮುಕ್ತಾಯ